ಗ್ರಾಮೀಣ ಸ್ವಳೀಯ ಸಂಸ್ವೆಗಳಲ್ಲಿ ಈ ಅನುದಾನವನ್ನು ಒಳಚರಂಡಿ ಬಯಲು ಬಹಿರ್ದೆಸೆ ಮುಕ್ತ ಪರಿಸ್ವಿತಿ ನಿರ್ವಹಣೆ ಕುಡಿಯುವ ನೀರು ಮಳೆ ನೀರು ಕೊಯ್ಲು ಜಲ ಮರುಪೂರಣ ಹಾಗೂ ನಗರ ಪ್ರದೇಶಗಳಲ್ಲಿ ಕೂಡ ಅನುದಾನವನ್ನು ಈ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳಬಹುದಾಗಿದೆ ಇದರ ಜೊತೆಗೆ ವಾಯುಮಾಲಿನ್ನದ ಗುಣಮಟ್ಲ ಫನತ್ನಾಜ್ನ ನಿರ್ವಹಣೆ ಮತ್ತು ಒಳಚರಂಡಿ ವ್ಲವಸ್ಲೆ ಸುಧಾರಣೆಗೆ ಈ ಅನುದಾನವನ್ನು ಬಳಕೆ ಮಾಡಿಕೊಳ್ಳಬಹುದಾಗಿದೆ

ವೆಟ್ರೋಲಿಯಂ ಆಧಾರಿತ ಇಂಧನ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗುವುದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ರೈಲ್ವೆ ರೈಲ್ವೆ ಮಾರ್ಗಗಳ ವಿದ್ಯುದ್ದೀಕರಣಕ್ಕೆ ಪೆಚ್ಚಿನ ಆದ್ಯತೆ ನೀಡಿದೆ

ಪ್ರಮುಖ ಮಾರ್ಗಗಳಾದ ಮುಂಬೈ ಪೌರಾ ಮಾರ್ಗವಾಗಿ ಜಬಲ್ಮರ್ ದೆಹಲಿ ದರ್ಬಾಂಗ್ ಜೈನಗರ ಮತ್ತು ಜೆನ್ನೈ ತಿರುಚಿ ನಡುವೆ ವಿದ್ಯುದ್ದೀಕರಣ ಮಾಡಲಾಗಿದೆ

ಜೊತೆಗೆ ನವೀಕರಿಸಬಹುದಾದ ಇಂಧನ ಮೂಲಗಳಿಂದಲೂ ರೈಲು ಓಡಿಸುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದೆ

ಈ ಕುರಿತು ಟ್ವೀಟ್ ಮಾಡಿರುವ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಈ ರೈಲುಗಳು ಪ್ರಯಾಣಿಕರ ಆಯಾಮದಾಯಕ ಪ್ರಯಾಣ ಮತ್ತು ಸುರಕ್ಷತೆಗೆ ಒತ್ತು ನೀಡಲಿದೆ ಎಂದು ತಿಳಿಸಿದ್ದಾರೆ ವಾರಕ್ಕೊಮ್ಮೆ ರಾಜಧಾನಿ ಸೂಪರ್ ಫಾಸ್ಟ್ ವಿಶೇಷ ರೈಲು ಪಜರತ್ ನಿಜಾಮುದ್ಧೀನ್ ಮತ್ತು ಸಿಕಂದರಾಬಾದ್ ನಡುವೆ ಭಾನುವಾರದಿಂದ ಸಂಚರಿಸಲಿದೆ ಎಂದು ಅವರು ಹೇಳಿದ್ದಾರೆ ದೇಶದಲ್ಲಿ ಭೂದಾಖಲೆಗಳಿಗೆ ಸಂಬಂಧಿಸಿದಂತೆ ಅತಿ ಶೀಘ್ರದಲ್ಲಿ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ಪಂಚಿಕೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಯೂನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಷನ್ ನಂಬರ್ ವ್ಯವಸ್ಥೆಯನ್ನು ದೇಶದಲ್ಲಿ ಜಾರಿ ಮಾಡುವ ಮೂಲಕ ಪ್ರತಿ ಭೂಮಿಗೆ ಗುರುತಿನ ಸಂಖ್ಯೆ ನೀಡಲು ಉದ್ದೇಶಿಸಲಾಗಿದೆ ದೇಶದ ಪಲವು ರಾಜ್ಯಗಳಲ್ಲಿ ಈ ಯೋಜನೆ ಪ್ರಾಯೋಗಿಕ ಆಧಾರದ ಮೇಲೆ ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಶೀಘದಲ್ಲೇ ಈ ವ್ಯವಸ್ಥೆಯನ್ನು ಜಾರಿಗೆ ತರಲು ನಿರ್ಧರಿಸಲಾಗಿದೆ ಕಳೆದ ತಿಂಗಳು ಲೋಕಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಸ್ಥಾಯಿ ಸಮಿತಿ ಈ ವರದಿ ಮಂಡನೆ ಮಾಡಿತ್ತು

ಇದು ಭೂ ಸರ್ವೇಕ್ಷಣಾ ವ್ಕವಸ್ಥೆಯನ್ನು ಆಧರಿಸಿದೆ ಈ ವ್ಕವಸ್ಥೆ ಅಂತಾರಾಷ್ಟೀಯ ಗುಣಮಟ್ಟದಿಂದ ಕೂಡಿದೆ ಎಲೆಕ್ಟಾನಿಕ್ ಕಾಮರ್ಸ್ ಕೋಡ್ ಮ್ಯಾನೇಜ್ಮೆಂಟ್ ಅಸೋಸೆಯೇಷನ್ ಸ್ಟಾಂಡೆಂಡ್ ಮತ್ತು ಭೂಸರ್ವೇಕ್ಷಣಾ ಮಾನದಂಡಗಳನ್ನು ಒಳಗೊಂಡಿದೆ ಹೊಸ ವ್ಕವಸ್ಥೆಯಿಂದಾಗಿ ರಾಜ್ಕಗಳು ಸುಲಭವಾಗಿ ಆಸ್ತಿಗಳ ವಿವರವನ್ನು ನೀಡುವ ಜೊತೆಗೆ ಸದಾ ಭೂದಾಖಲೆಗಳನ್ನು ಅಪ್ಡೇಟ್ ಮಾಡಲು ಸಪಕಾರಿಯಾಗಲಿದೆ ಏಕಗವಾಕ್ಷಿ ಯೋಜನೆಯಡಿ ಭೂದಾಖಲೆಗಳ ಸೇವೆಯನ್ನು ಜನರಿಗೆ ಶೀಘಗತಿಯಲ್ಲಿ ಒದಗಿಸಲು ಈ ವ್ಯವಸ್ಥೆ ಸಹಕಾರಿಯಾಗಲಿದೆ ಜೊತೆಗೆ ಭೂದಾಖಲೆಗಳ ಮಾಹಿತಿಯನ್ನು ಇಲಾಖೆಗಳ ಮಟ್ಟದಲ್ಲಿ ಪಣಕಾಸು ಸಂಸ್ಥೆಗಳು ಮತ್ತು ಇತರ ಭಾಗಿದಾರರೊಂದಿಗೆ ಸುಲಭವಾಗಿ ವರ್ಗಾಯಿಸಲು ಮತ್ತು ಪಂಚಿಕೊಳ್ಳಲು ನೆರವಾಗಲಿದೆ ಜಮ್ಮ ಕಾಶ್ಮೀರದ ದಕ್ಷಿಣ ಕಾಶ್ಮೀರದ ಮಲ್ವಾಮಾ ಜಿಲ್ಲೆಯ ಕಾಕಪೂರ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಮೂವರು ಭಯೋತ್ಪಾದಕರನ್ನು ಎನ್ಕೌಂಟರ್ನಲ್ಲಿ ಇಂದು ಬೆಳಗ್ಗೆ ಪತ್ತೆ ಮಾಡಿದ್ದಾರೆ ಭಯೋತ್ಪಾದಕರ ವಿರುದ್ದದ ಕಾರ್ಯಾಚರಣೆ ಸ್ವಲ್ಪ ಸಮಯದ ಹಿಂದಷ್ಟೇ ಪೂರ್ಣಗೊಂಡಿದೆ

ಈ ಮಧ್ಯೆ ದೇಶದಲ್ಲಿ ದೈನಂದಿನ ಕೋವಿಡ್ ಪ್ರಕರಣಗಳು ಮತ್ತು ಸಾವುಗಳು ನಿರಂತರವಾಗಿ ಏರಿಕೆಯಾಗುತ್ತಿವೆ

ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ದಿಢೀರ್ ಏರಿಕೆಯಾಗುತ್ತಿದೆ

ಈ ಕುರಿತು ಟ್ವಿಟರ್ನಲ್ಲಿ ವಿಷಯ ತಿಳಿಸಿರುವ ಅವರು ತಮ್ಮ ಪರೀಕ್ಷ ವರದಿ ನೆಗಟಿವ್ ಬಂದಿದೆ ಆದರೆ ವೈದ್ವರ ಸಲಹೆ ಮೇರೆಗೆ ಕೆಲ ದಿನಗಳ ವರೆಗೂ ಸ್ವಯಂ ಐಸೋಲೇಷನ್ನಲ್ಲಿ ಇರುವುದಾಗಿ ಅವರು ತಿಳಿಸಿದ್ದಾರೆ ಚುನಾವಣಾ ಸಂಬಂಧದ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಿಯಾಂಕಾ ಗಾಂಧಿ ರದ್ದುಪಡಿಸಿದ್ದಾರೆ ಪ್ರಿಯಾಂಕಾ ಅವರ ಪತಿ ರಾಬರ್ಟ್ ವಾದ್ರಾ ಅವರಿಗೆ ಕೊರೋನಾ ಸೋಂಕು ಪಾಸಿಟಿವ್ ವರದಿ ಬಂದಿದೆ ಪಶ್ಚಿಮ ಬಂಗಾಳ ಅಸ್ಲಾಂ ತಮಿಳುನಾಡು ಕೇರಳ ಮತ್ತು ಕೇಂದ್ರಾಡಳಿತ ಪ್ರದೇಶ ಮದುಚೇರಿಯ ವಿಧಾನಸಭಾ ಚುನಾವಣೆಯ ಪ್ರಚಾರ ಬಿರುಸುಗೊಂಡಿದೆ ತಮಿಳುನಾಡಿನಲ್ಲಿ ಬಿಜೆಪಿ ಓರಿಯ ನಾಯಕ ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಎನ್ಡಿಎ ಅಭ್ಯರ್ಥಿಗಳ ಪರ ಪ್ರಜಾರ ಸಭೆಯಲ್ಲಿ ಪಾಲ್ಗೊಂಡು ಮತಯಾಚಿಸಿದರು ಈ ವೇಳೆ ಅವರು ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಮತ್ತು ಡಿಎಂಕೆ ಪಕ್ಷಗಳು ತಮಿಳು ಸಂಸ್ಕತಿಗೆ ಕೆಟ್ಟ ಹೆಸರು ತರುವ ಪ್ರಯತ್ನ ಮಾಡುತ್ತಿದೆ ಅದಕ್ಕೆ ಅನೇಕ ಉದಾಪರಣೆಗಳು ಕಣ್ಮಂದೆ ಇದೆ ಆಡಳಿತಾರೂಢ ಎಐಎಡಿಎಂಕೆ ಮತ್ತು ಬಿಜೆಪಿ ಪಕ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿ ಜೊತೆಯಾಗಿ ಅಭಿವೃದ್ದಿ ಮಾಡಲಿವೆ ಎಂದು ಪೇಳಿದರು ಈ ನಡುವೆ ಡಿಎಂಕೆ ನಾಯಕ ಎಂ

ಸ್ವಾಲಿನ್ ಅವರು ಅರವಕುರುಚಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ತಾವಾಗಲಿ ಅಥವಾ ಪಕ್ಷದ ನಾಯಕರಾಗಲಿ ಆದಾಯ ತೆರಿಗೆ ಇಲಾಖೆ ದಾಳಿಗೆ ಹೆದರುವುದಿಲ್ಲ ಬಿಜೆಪಿ ಸರ್ಕಾರ ರಾಜಕೀಯ ಕಾರಣಕ್ಕಾಗಿ ದಾಳಿ ಮಾಡಿಸುತ್ತಿದೆ ಎಂದು ಹೇಳಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಗೃಹ ಸಚಿವ ಅಮಿತ್ ಷಾ ಅವರು ಚೆನ್ನೈ ನಗರದ ವಿವಿಧೆಡೆ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತಮಿಳುನಾಡು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಕೆ

ಅಳಗಿರಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಬಿಜೆಪಿ ಪಕ್ಷ ವಿರೋಧ ಪಕ್ಷಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸುವ ಮೂಲಕ ಬೆದರಿಸುವ ತಂತ್ರ ಅನುಸರಿಸುತ್ತಿದೆ ಇದು ಸರಿಯಲ್ಲ ಎಂದು ಅವರು ಹೇಳಿದ್ದಾರೆ ಕೇರಳದಲ್ಲಿ ಬಹಿರಂಗ ಪ್ರಚಾರ ಭಾನುವಾರ ಅಂತ್ಯವಾಗಲಿದೆ ಪ್ರಮುಖ ಮೂರು ರಾಜಕೀಯ ಪಕ್ಷಗಳು ಪ್ರಚಾರವನ್ನು ಬಿರುಸುಗೊಳಿಸಿದ್ದಾರೆ ರಾಷ್ಷೀಯ ನಾಯಕರು ಮತ್ತು ತಾರಾ ಪ್ರಚಾರಕರು ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಈ ನಡುವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೇರಳಕ್ಕೆ ಭೇಟಿ ನೀಡಿ ಯುಡಿಎಫ್ ಅಭ್ಯರ್ಥಿಗಳ ಪರ ಅಂತಿಮ ಪ್ರಜಾರ ನಡೆಸಲಿದ್ದಾರೆ ಸಿಪಿಎಂ ಪಕ್ಷದ ಹಿರಿಯ ನಾಯಕರಾದ ಪ್ರಕಾಶ್ ಕಾರಟ್ ಬೃಂದಾ ಕಾರಟ್ ಈಗಾಗಲೆ ಎಲ್ಡಿಎಫ್ ಅಭ್ಯರ್ಥಿಗಳ ಪರ ಪ್ರಜಾರ ಕಾರ್ಯದಲ್ಲಿ ನಿರತಾಗಿದ್ದಾರೆ ಮದುಚೇರಿಯಲ್ಲೂ ಚುನಾವಣಾ ಪ್ರಜಾರ ಬಿರುಸುಗೊಂಡಿದೆ

ಈ ಕ್ಷಣ ಇಡೀ ಭಾರತೀಯರನ್ನು ಸಂಭ್ರಮದಲ್ಲಿ ತೇಲುವಂತೆ ಮಾಡಿತ್ತು

ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವಕಪ್ ಕ್ರಿಕೆಟ್ನ ಅಂತಿಮ ಪಂದ್ಯಾವಳಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ಭಾರತ ತಂಡ ಶ್ರೀಲಂಕಾ ತಂಡವನ್ನು ಪರಾಭವಗೊಳಿಸಿ ವಿಶ್ವಕವ್ ಕ್ರಿಕೆಟ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿತ್ತು